ಜೋ ಬ್ಲೆಡನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೂತನ ಅಧ್ಯಕ್ಷ ಬ್ನೆಡನ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಭಯ ನಾಯಕರು ತಮ್ಮ ಆದ್ಯತೆ ಹಾಗೂ ಕೊರೋನಾ ಸಾಂಕ್ರಾಮಿಕ ಮತ್ತು ಹವಾಮಾನ ವ್ಲೆಪರೀತ್ಯ ಭಾರತ ಪೆಸಿಫಿಕ್ ವಲಯದಲ್ಲಿನ ಸಹಕಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದರು ಉಭಯ ರಾಷ್ಟಗಳು ತಮ್ಮ ಸಹಭಾಗಿತ್ವದಲ್ಲಿ ಬದ್ದತೆ ಹೊಂದಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಮೆರಿಕ ನಿಯೋಜಿತ ಉಪಾಧ್ಯಕ್ಷೆ ಕಮಲಾ ಹ್ವಾರಿಸ್ ಅವರಿಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ತಿಳಿಸಿದರು ಕಮಲಾ ಹ್ವಾರಿಸ್ ಅವರ ಗೆಲುವು ಹೆಮ್ಮೆಯ ವಿಚಾರ ಹಾಗೂ ಭಾರತೀಯ ಅಮೆರಿಕನ್ ಸಮುದಾಯಕ್ಕೆ ಪ್ರೇರಣಾದಾಯಕವಾಗಿದೆ ಎಂದು ಅವರು ಹೇಳಿದರು

ಬೆಂಗಳೂರು ಸಮ್ಮಿಟ್ನಲ್ಲಿ ಕೊರೊನಾ ಸೋಂಕಿನ ನಂತರ ಜಗತ್ತು ಎದುರಿಸುವ ಸಮಸ್ಥೆಗಳು ಮತ್ತು ಸವಾಲುಗಳಿಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಚೈವಿಕ ತಂತ್ರಜ್ಞಾನ ವಿಷಯದ ಕುರಿತು ಚರ್ಚೆಯಾಗಲಿದೆ ಅಸ್ವೇಲಿಯದ ಪ್ರಧಾನಿ ಸ್ಕಾಟ್ ಮಾರಿಸನ್ ಸ್ವೀಸ್ ಒಕ್ಕೂಟದ ಉಪಾಧ್ಯಕ್ಷ ಗೇ ಪರ್ನಲಿನ್ ಸೇರಿದಂತೆ ಅನೇಕ ಅಂತಾರಾಷ್ಟೀಯ ಗಣ್ಯರು ಪಾಲ್ಗೊಳ್ಳಿದ್ದಾರೆ ಈ ವೇಳೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜರು ಕೈಗಾರಿಕೋಧ್ಯಮಿಗಳು ಸಂಶೋಧಕರು ಹೂಡಿಕೆದಾರರು ಸೇರಿದಂತೆ ಅನೇಕ ಗಣ್ಣರು ಭಾಗವಹಿಸುವ ನಿರೀಕ್ಷೆ ಇದೆ ಮೂರು ದಿನಗಳ ಬೆಂಗಳೂರು ತಂತ್ರಜ್ಞಾನ ಸಮಿತಿ ಸಭೆಯನ್ನು ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಕರ್ನಾಟಕ ಆವಿಷ್ಣಾರ ತಂತ್ರಜ್ಞಾನ ಸೊಸೈಟಿ ಕರ್ನಾಟಕ ರಾಜ್ಹ ಸರ್ಕಾರದ ವಿಷನ್ ಗ್ರೂಪ್ ಸೇರಿದಂತೆ ವಿವಿಧ ಸಂಘಟನೆಗಳು ಆಯೋಜಿಸಿವೆ ವಿಕ್ಷದಲ್ಲಿ ಕೊರೋನೋತ್ತರ ಅಗತ್ಯತೆಗಳ ಬಗ್ಗೆ ಹಾಗೂ ನಗರಕೇಂದ್ರಗಳ ಮನರುತ್ನಾನದ ಬಗ್ಗೆ ಚಿಂತಿಸುವ ಕಾಲ ಸನ್ನಿಹಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನಿನ್ನೆ ಬ್ಲೂಮ್ಬರ್ಗ್ ನ್ಯೂ ಎಕಾನಮಿ ಫೋರಂ ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ಕೊರೋನಾದಿಂದಾಗಿ ಹಲವು ನಗರಗಳು ಅಭಿವೃದ್ಧಿಯ ಇಂಜಿನ್ಗಳು ಹಾಗೂ ಉಪಯುಕ್ತ ವಲಯಗಳು ಎಂಬುದನ್ನು ದೃಢಪಡಿಸಿವೆ ಆರ್ಥಿಕತೆ ತೀವ್ರವಾಗಿ ಕುಸಿತ ಹೊಂದಿದ ಸಂದರ್ಭದಲ್ಲಿ ಕೆಲವು ನಗರಗಳು ತಮ್ಮ ಆರ್ಥಿಕತೆಯ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟವೆ ಎಂದು ಅವರು ಹೇಳಿದರು ಯಾವುದೇ ಕ್ಷೇತ್ರದಲ್ಲಿ ಮನಸ್ಥಿತಿ ಪ್ರಕ್ರಿಯೆಗಳು ಹಾಗೂ ಪ್ರಯೋಗಗಳನ್ನು ಬದಲಿಸಿಕೊಳ್ಳದೆ ಮರು ಆರಂಭ ಸಾಧ್ವವಿಲ್ಲ ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಸಮಸ್ಥೆಗಳು ಎದುರಾದರೂ ಭಾರತದ ನಗರಗಳು ಉತ್ತಮ ಆರ್ಥಿಕ ಸಾಮರ್ಥ್ನ ಪ್ರದರ್ಶಿಸಿದ್ದು ವಿಶ್ವಕ್ಕೆ ಮಾದರಿಯಾಗಿವೆ ಕೆರೆ ಸರೋವರ ನದಿಗಳನ್ನು ಸ್ವಚ್ಛಗೊಳಿಸುವ ಹಾಗೂ ಸ್ವಚ್ಛ ಗಾಳಿ ಲಭ್ಯವಾಗುವಂತಹ ನಿಟ್ಟನಲ್ಲಿ ಕಾರ್ಯಪ್ರವೃತ್ತವಾಗುವ ಮೂಲಕ ಸುಸ್ವಿರತೆಯನ್ನು ನಗರಗಳಲ್ಲಿ ನಿರ್ಮಾಣ ಮಾಡುವ ಅಗತ್ಖವಿದೆ ಎಂದು ಅವರು ಹೇಳಿದರು

ಜಾಗತಿಕವಾಗಿ ಹೋಲಿಸಿದರೆ ಇದು ಕಡಿಮೆ ಪ್ರಮಾಣವಾಗಿದೆ

ದೇತದ ವಿವಿಧ ಭಾಗಗಳಲ್ಲಿ ನಾಲ್ತು ದಿನಗಳ ಛತ್ ಪೂಜೆ ಇಂದಿನಿಂದ ಆರಂಭವಾಗಿದೆ ಶನಿವಾರ ಬೆಳಗ್ಗೆ ಸೂರ್ಯದೇವನಿಗೆ ಪೂಜೆ ಸಲ್ಲಿಸುವ ಮೂಲಕ ಹಬ್ಲ ಕೊನೆಗೊಳ್ಳಲಿದೆ ಕೊರೋನಾ ಸಾಂಕ್ರಾಮಿಕ ಪರಡುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಮುಂಬೈ ನಗರ ಪಾಲಿಕೆ ಕಡಲ ತೀರಗಳಲ್ಲಿ ಹಾಗೂ ನದಿ ದಂಡೆಗಳಲ್ಲಿ ಛತ್ ಪೂಜೆಯನ್ನು ಆಚರಿಸುವುದನ್ನು ನಿರ್ಬಂಧಿಸಿದೆ ಈ ಕುರಿತು ಆದೇಶ ಬಿಡುಗಡೆ ಮಾಡಿರುವ ಗ್ರೇಟರ್ ಮುಂಬ್ಲೆ ನಗರ ಪಾಲಿಕೆ ಶುಕ್ರವಾರ ಸಂಜೆ ಹಾಗೂ ಶನಿವಾರ ಬೆಳಗ್ಗೆ ನಡೆಯುವ ಧಾರ್ಮಿಕ ಪೂಜೆ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಾಗುವುದನ್ನು ತಪ್ಪಿಸುವ ಸಲುವಾಗಿ ಈ ನಿರ್ಬಂಧ ವಿಧಿಸಲಾಗಿದೆ ಎಂದು ತಿಳಿಸಿದೆ ಛತ್ ಪೂಜೆ ಹಿನ್ನೆಲೆಯಲ್ಲಿ ಶುಕ್ರವಾರ ರಜೆ ದಿನವೆಂದು ದೆಹಲಿ ಸರ್ಕಾರ ಘೋಷಿಸಿದೆ ಬಿಜೆಪಿ ಪೂರ್ವಾಂಚಲ ಮೋರ್ಚಾ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ನಿವಾಸದೆದುರು ನಿನ್ನೆ ಪ್ರತಿಭಟನೆ ನಡೆಸಿ ಯಮುನಾ ನದಿ ದಂಡೆ ಹಾಗೂ ಸಾರ್ವಜನಿಕ ಘಾಟ್ಗಳಲ್ಲಿ ಛತ್ ಪೂಜೆ ನಿಷೇಧಿಸುವ ಸರ್ಕಾರ ನಿರ್ಧಾರದ ವಿರುದ್ದ ಆಕ್ರೋಶ ವ್ಚಕ್ತಪಡಿಸಿತ್ತು ಕೊರೋನಾ ಪರಡುವಿಕೆ ತಡೆಯುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ವಳಗಳಲ್ಲಿ ಛತ್ ಪೂಜೆಯನ್ನು ನಿಷೇಧಿಸಲಾಗಿದೆ ಎಂದು ದೆಹಲಿ ವಿಪತ್ತು ನಿರ್ವಹಣಾ ಸಮಿತಿ ಆದೇಶಿಸಿದೆ

ಮ್ಬತಪಟ್ಟವರು ಸೂರತ್ನ ವರ್ಚ್ನಾ ಪ್ರದೇಶದವರು ಎಂದು ಗುರುತಿಸಲಾಗಿದೆ ಟ್ರಕ್ನಲ್ಲಿದ್ದವರು ಪಂಚಮಹಲ್ ಜೆಲ್ಲೆಯಿಂದ ಪವಗದ್ ಪ್ರವಾಸಿ ಸ್ಥಳಕ್ಕೆ ತೆರಳುತ್ತಿದ್ದರು ಎನ್ನಲಾಗಿದೆ ಅಪಘಾತ ನಡೆದ ಸ್ಥಳಕ್ಕೆ ಪೊಲೀಸರು ಹಾಗೂ ಆಗ್ನಿಶಾಮಕ ದಳದ ಸಿಬ್ಲಂದಿ ಧಾವಿಸಿ ಟ್ರಿಕ್ನಲ್ಲಿ ಸಿಲುಕಿಗೊಂಡವರನ್ನು ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಅಪಘಾತದ ಬಗ್ಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಕೂಡ ತೀವ್ರ ಶೋಕ ವ್ಲಕ್ಷಪಡಿಸಿ ಟ್ವೀಟ್ ಮಾಡಿದ್ದಾರೆ ಅಪಘಾತದ ಕುರಿತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತೀವ್ರ ದಿಗ್ದಮೆ ವ್ವಕ್ತಪಡಿಸಿದ್ದು ಮೃತಪಟ್ಟವರ ಕುಟುಂಬ ಸದಸ್ಟರಿಗೆ ಸಾಂತ್ವನ ತಿಳಿಸಿದ್ದಾರೆ ಗಾಯಗೊಂಡವರು ಶೀಘ್ರ ಗುಣಮುಖರಾಗುವಂತೆ ಹಾರ್ಲೆಸಿ ಟ್ವೀಟ್ ಮಾಡಿದ್ದಾರೆ ಅಸ್ಲಾಂನ ಬೋಡೋಲ್ನಾಂಡ್ ಟೆರಿಟೋರಿಯಲ್ ಕೌನ್ವಿಲ್ ಬಿಟಿಸಿಗೆ ಹೊಸದಾಗಿ ಚುನಾವಣಾ ವೇಳಾಪಟ್ಲ ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿದೆ ಬಿಟಿಸಿ ಚುನಾವಣೆಗೆ ನಿನ್ನೆಯಷ್ಷೇ ಹೊಸ ವೇಳಾಪಟ್ಟಿಯನ್ನು ಅಸ್ಸಾಂನ ರಾಜ್ಯ ಚುನಾವಣಾ ಆಯೋಗ ಪ್ರಕಟಿಸಿವೆ

ಗ್ಬಹ ಗುಪ್ತಚರ ಸಾರ್ವಜನಿಕ ಆಡಳಿತ ಇಲಾಖೆಯನ್ನು ನಿತೀಶ್ ಕುಮಾರ್ ಅವರು ತಮ್ನ ಬಳಿಯೇ ಉಳಿಸಿಕೊಂಡಿದ್ದಾರೆ ಪಣಕಾಸು ಆರೋಗ್ಯ ಕೃಷಿ ಕಂದಾಯ ಮತ್ತು ಭೂ ಸುಧಾರಣೆ ಸೇರಿದಂತೆ ಕೆಲವು ಶ್ರಮುಖ ಖಾತೆಗಳನ್ನು ಬಿಜೆಪಿಗೆ ಬಿಟ್ಟುಕೊಡಲಾಗಿದೆ ಜೆಡಿಯು ಪಕ್ಷಕ್ಕೆ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸದೀಯ ವ್ಯವಹಾರಗಳು ಜಲಸಂಪನ್ನೂಲ ಇಂಧನ ಅಬಕಾರಿ ನೊಂದಣಿ ಮತ್ತು ಮುದ್ರಾಂಕ ಖಾತೆಗಳನ್ನು ಉಳಿಸಿಕೊಳ್ಳಲಾಗಿದೆ ಉಪ ಮುಖ್ಯಮಂತ್ರಿ ತಾರ್ ಕಿಶೋರ್ ಪ್ರಸಾದ್ ಅವರಿಗೆ ಹಣಕಾಸು ವಾಣಿಜ್ಯ ಮತ್ತು ವಿಪತ್ತು ನಿರ್ವಹಣ ಇಲಾಖೆ ಜೊತೆಗೆ ನಗರಾಭಿವೃದ್ಧಿ ವಸತಿ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಅರಣ್ಯ ಪರಿಸರ ಖಾತೆ ನೀಡಲಾಗಿದೆ ಉಪ ಮುಖ್ಯಮಂತ್ರಿ ರೇಣುದೇವಿಯವರಿಗೆ ಪಂಚಾಯತ್ ರಾಜ್ ಹಿಂದುಳಿದ ವರ್ಗ ಖಾತೆ ನೀಡಲಾಗಿದೆ ಜೆಡಿಯುನ ಹಿರಿಯ ನಾಯಕ ವಿಜಯಕುಮಾರ್ ಚೌಧರಿಯವರಿಗೆ ಗ್ರಾಮೀಣಾಭಿವೃದ್ದಿ ಖಾತೆ ನೀಡಲಾಗಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಅಬಕಾರಿ ನೊಂದಣೆ ಯೋಜನೆ ಆಹಾರ ಮತ್ತು ನಾಗರಿಕ ಬಾತೆ ನೀಡಲಾಗಿದೆ